ಘೋಷಣೆ

ರಾಜ್ಯದ ಎಲ್ಲಾ ಪ್ರದೇಶ ಅಭಿವೃದ್ಧಿಗೂ ಬಜೆಟ್ನಲ್ಲಿ ಪ್ರಾಶಸ್ತ್ಯ ಕುಮಾರಸ್ವಾಮಿ ಸಮರ್ಥನೆ

ಸೂಚನೆ ಪಣಕಾಸು ಖಾತೆಯನ್ನು ಹೊಂದಿರುವ ಮುಖ್ಯಮಂತ್ರಿ ಎಚ್

ಶಿವಮೊಗ್ಗದಲ್ಲಿ ತಾಯಿನಾಡು ಭದ್ರತಾ ವಿಶ್ವವಿದ್ಯಾನಿಲಯ ತುಮಕೂರು ಜಿಲ್ಲೆಯಲ್ಲಿ ಸಂಬಂಧಿಸಿದ ವಿಶ್ವವಿದ್ಯಾನಿಲಯ ಹಾಗೂ ಹಂಪಿಯಲ್ಲಿ ಶ್ರವಾಸೋದ್ಯಮ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಲು ಉದ್ದೇತಿಸಲಾಗಿದೆ

ಒಟ್ಟು

ಮೈತ್ರಿ ಸರ್ಕಾರದ ಮೊದಲ ಮುಂಗಡ ಪತ್ರದಲ್ಲಿ ರಾಜ್ಯದ ಎಲ್ಲಾ ಪ್ರದೇಶಗಳಗೂ ಪ್ರಾಶಸ್ತ್ಯ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಎಚ್

ಕುಮಾರಸ್ನಾಮಿ ಸಮರ್ಥಿಸಿಕೊಂಡಿದ್ದಾರೆ ಬಜೆಟ್ ಮಂಡನೆ ಬಳಿಕ ಸುದ್ಗಿಗಾರರೊಂದಿಗೆ ಮಾತನಾಡಿದ ಅವರು ಮುಂಗಡ ಪತ್ರದಲ್ಲಿ ರಾಮನಗರ ಹಾಸನ ಮತ್ತು ಮಂಡ್ನ ಜಲ್ಲೆಗಳಗೆ ಮಾತ್ರ ಪ್ರಾಶಸ್ತ್ನ ನೀಡಲಾಗಿದೆ ಎಂದು ಟೀಕಿಸಲಾಗುತ್ತಿದೆ ಆದರೆ ಉತ್ತರ ಕರ್ನಾಟಕ ಭಾಗಕ್ಕೂ ಮುಂಗಡ ಪತ್ರದಲ್ಲಿ ಆದ್ಯತೆ ನೀಡಲಾಗಿದೆ ಬೆಳಗಾವಿ ಬೀದರ್ ಬಾಗಲಕೋಟೆ ವಿಜಯಪುರ ಜಿಲ್ಲೆಗಳಿಗೆ ಮುಂಗಡ ಪತ್ರದಲ್ಲಿ ಏನು ಕೊಡುಗೆ ನೀಡಲಾಗಿದೆ ಎನ್ನುವ ಬಗ್ಗೆ ಸದನದಲ್ಲಿ ಉತ್ತರಿಸಲಾಗುವುದು ಎಂದು ಹೇಳಿದರು ಕಳೆದ ಫೆಬ್ರವರಿಯಲ್ಲಿ ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಲಿ ಮಂಡಿಸಿದ ಬಜೆಟ್ ಕಾರ್ಯಕ್ರಮಗಳನ್ನು ಸಂಪೂರ್ಣವಾಗಿ ಮುಂದುವರೆಸಲಾಗುವುದು ಎಲ್ಲಾ ನೀರಾವರ ಯೋಜನೆಗಳನ್ನು ಐದು ವರ್ಷಗಳಲ್ಲಿ ಪೂರ್ಣಗೊಳಿಸಲಾಗುವುದು ಎಂದು ಕುಮಾರಸ್ವಾಮಿ ಭರವಸೆ ವ್ಲಕ್ತಪಡಿಸಿದರು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಮಂಡಿಸಿದ ಮುಂಗಡ ಪತ್ರ ಸಮನ್ವಯ ಸಮಿತಿ ಸಭೆಯ ಒಪ್ಪಿಗೆಯ ಬಜೆಟ್ ಆಗಿದೆ ಎಂದು ಮಾಜಿ ಮುಖ್ಲಮಂತ್ರಿ ಸಿದ್ದರಾಮಯ್ಲ ಪ್ರತಿಕ್ರಿಯಿಸಿದ್ದಾರೆ ಬೆಳೆ ಸಾಲ ಮನ್ನಾ ಮಾಡಲಾಗಿದ್ದು ಕೆಲವು ಹೊಸ ತೆರಿಗೆಗಳನ್ನು ಹಾಕಲಾಗಿದೆ ಈ ಬಜೆಟ್ ಎರಡು ಪಕ್ಷಗಳ ಕಾರ್ಯಕ್ರಮಗಳನ್ನು ಒಳಗೊಂಡಿದೆ ಎಂದು ಹೇಳಿದ್ದಾರೆ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಪರಿಶಿಷ್ಲ ಜಾತಿ ಪಂಗಡ ಪಾಗೂ ಹಿಂದುಳದ ವರ್ಗದವರಿಗಾಗಿ ಕಾರ್ಯಗತಗೊಳಿಸಲಾಗಿರುವ ಎಲ್ಲ ಯೋಜನೆಗಳು ಈ ಬಾರಿಯೂ ಮುಂದುವರೆಸಲಾಗಿದೆ ಎಂದು ವಸತಿ ಹಾಗೂ ನಗರಾಭಿವೃದ್ದಿ ಸಚಿವ ಯು

ಖಾದರ್ ಪ್ರತಿಕ್ರಿಯಿಸಿದ್ದಾರೆ ರೈತರ ಸಂಕಷ್ಟ ನಿವಾರಣೆಗೆ ಸಾಲ ಮನ್ನಾ ಒಂದು ಮಷತ್ತದ ಕ್ರಮವಾಗಿದೆ ಎಂದು ಅಸೋಚಾಮ್ ಪ್ರಧಾನ ಕಾರ್ಯದರ್ಶಿ ಬಿ

ರಾವತ್ ಬಜೆಟ್ಗೆ ಪ್ರತಿಕ್ರಿಯಿಸಿದ್ದಾರೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಅವರು ಮಂಡಿಸಿದ ನೂತನ ಸಮಿಶ್ರ ಸರ್ಕಾರದ ಮೊದಲ ಬಜೆಟ್ ಬಗ್ಗೆ ವಿರೋಧ ಪಕ್ಷದ ನಾಯಕರು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಬಜೆಟ್ ಮಂಡನೆ ಮುಗಿಯುತ್ತಿದ್ಲಂತೆ ಸದನದ ಒಳಗಡೆ ವಿಪಕ್ಷ ನಾಯಕರು ಎದ್ದು ನಿಂತು ಸಾಮೂಹಿಕವಾಗಿ ವಿರೋಧ ವ್ಯಕ್ತಪಡಿಸಿದರು ಬಜೆಟ್ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ವಿರೋಧ ಪಕ್ಷದ ನಾಯಕ ಯಡಿಯೂರಪ್ಪ ಇದು ಹಾಸನ ರಾಮನಗರ ಮಂಡ್ಚಕ್ಕೆ ಸೀಮಿತವಾದ ಬಜೆಟ್ ಆಗಿದೆ

ಇದಕ್ಕೆ ಹಣವನ್ನು ಎಲ್ಲಿಂದ ಹೊಂದಾಣಿಕೆ ಮಾಡುತ್ತಾರೆ ಎಂಬುದರ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ ಸಂಪೂರ್ಣ ಸಾಲಮನ್ನಾ ಮಾಡದೇ ಮುಖ್ಯಮಂತ್ರಿ ಮಾತಿಗೆ ತಪ್ಪ ರೈತ ಸಮುದಾಯಕ್ಕೆ ಮೋಸ ಮಾಡಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು

ಮಕ್ಕಳ ಕಳುವು ಪ್ರಕರಣಗಳ ಬಗ್ಗೆ ವದಂತಿಗಳು ಪರಡದಂತೆ ಸೂಕ್ತ ಮುನೈಚ್ವರಿಕೆ ವಹಿಸಬೇಕು ಅಂತಹ ದೂರುಗಳ ಬಗ್ಗೆ ತುರ್ತಾಗಿ ತನಿಖೆ ನಡೆಸಬೇಕು ಎಂದು ಆದೇಶಿಸಲಾಗಿದೆ ಮಾನವಸಹಿತ ಬಾಹ್ನಾಕಾಶ ಯೋಜನೆಗಳಲ್ಲಿ ತುರ್ತು ಸಂದರ್ಭಗಳ ವೇಳೆ ಸಿಬ್ಲಂದಿ ಸುರಕ್ಷಿತವಾಗಿ ಪಾರಾಗಲು ನೆರವಾಗುವ ವ್ಯವಸ್ಥೆಯನ್ನು ಪರೀಕ್ಷಿಸಲು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ತೋ ನಡೆಸಿದ ಮೊದಲ ಪ್ರಯೋಗ ಯಶಸ್ವಿಯಾಗಿದೆ

ಗಳನ್ನು ರದ್ನುಪಡಿಸಲು ನೈರುತ್ತ ರೈಲ್ವೆ ಬೆಂಗಳೂರು ವಿಭಾಗೀಯ ಕೇಂದ್ರ ಮುಂದಾಗಿದೆ ಮುಂದಿನ ವರ್ಷದೊಳಗೆ ಎಲ್ಲಾ ಮಾನವ ರಹಿತ ಕಾಸಿಂಗ್ ರದ್ಗುಪಡಿಸುವ ನಿಟ್ಟನಲ್ಲಿ ಪ್ರಯತ್ನ ನಡೆಸಲಾಗುತ್ತಿದೆ

ಕರಾವಳಿಯ ಹಲವೆಡೆ ಉತ್ತರ ಪಾಗೂ ದಕ್ಷಿಣ ಒಳನಾಡಿನ ಕೆಲವು ಕಡೆಗಳಲ್ಲಿ ಮಳೆಯಾಗಿದೆ